ರಾಜ್ಞದಲ್ಲಿ ನೈಸರ್ಗಿಕ ವಿಪತ್ತು ಪರಾಮರ್ಶೆಗೆ ಸಚಿವ ಸಂಪುಟ ಉಪ ಸಮಿತಿ ರಚಿಸಲು ಫಟನೋತ್ತರ ಅನುಮೋದನೆ ಜೆ

ಮಾಧುಸ್ವಾಮಿ ಮಾಹಿತಿ

ಮಂಡ್ಕದ ಮೈ ಶುಗರ್ ಕಂಪನಿ ಮತ್ತು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಪುನಃಶ್ವೇತನಕ್ಕೆ ತ್ರಮ ಮುಖ್ಯಮಂತ್ರಿ ಭರವಸೆ ಈಗ ವಾರ್ತೆಗಳ ವಿವರ ಬೆಳಗಾವಿ ಜಿಲ್ಲೆ ಸವದತ್ತಿಯ ನವಿಲು ತೀರ್ಥ ಜಲಾಶಯದಿಂದ ನೀರಿನ ಹೊರ ಹರಿವು ಹೆಚ್ಚಳವಾದ ಹಿನ್ನೆಲೆ ಮಲಪ್ರಭಾ ನದಿ ಪಾತ್ರದ ಗದಗ ಜಿಲ್ಲೆಯ ನರಗುಂದ ತಾಲೂಕು ಹಾಗೂ ರೋಣ ತಾಲೂಕಿನ ಗ್ರಾಮಸ್ವರು ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಮುಂಜಾಗ್ರತೆ ಕ್ರಮವಾಗಿ ಗದಗ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ ಗದಗ ಜಿಲ್ಲೆಯ ಲಕಮಾಪುರ ಕೊಣ್ಣೂರು ವಾಸನ ಬೂದಿಹಾಳ ಹಾಗೂ ರೋಣ ತಾಲೂಕಿನ ಕುರುವಿನಕೊಪ್ಪ ಗ್ರಾಮಸ್ವರನ್ನು ಸ್ಥಳಾಂತರಗೊಳಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಪರಿಹಾರ ಕೇಂದ್ರಗಳನ್ನು ತೆರದು ಆಶ್ರಯ ನೀಡಲಾಗುತ್ತದೆ ಎಂದು ಹೆಚ್ಚುವರಿ ಜೆಲ್ಲಾಧಿಕಾರಿ ಶಿವಾನಂದ ಕರಾಳೆ ತಿಳಿಸಿದ್ದಾರೆ

ಅಷ್ಟೇ ಪ್ರಮಾಣದ ಹೊರ ಹರಿವಿದೆ

ಹಿಡಕಲ್ ಅಣೆಕಟ್ಟೆ ಹಾಗೂ ಘಟಪ್ರಭಾ ನದಿ ಪಾತ್ರದ ಪಳ್ಳಗಳ ಜನ ಕೂಡಲೇ ಸುರಕ್ಷಿತ ಸ್ಥಳಗಳಗೆ ತೆರಳುವಂತೆ ಅವರು ಮನವಿ ಮಾಡಿದ್ದಾರೆ ಹೈದ್ರಾಬಾದ್ ಕರ್ನಾಟಕ ಇನ್ನು ಮುಂದೆ ಕಲ್ಹಾಣ ಕರ್ನಾಟಕವಾಗಿ ಬದಲಾಗಲಿದೆ

ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲ್ಕಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಯಾಗಿ ಪರಿವರ್ತನೆಯಾಗಲಿದೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಯ ಬಳಿಕ ಮಾಧ್ಯಮಗಳಿಗೆ ವಿವರ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಮಾಧುಸ್ವಾಮಿ ಮಾನವ ಹಕ್ಕುಗಳ ಒಬ್ಬ ಸದಸ್ಕರನ್ನು ಧಾರವಾಡಕ್ಕೆ ಕಳಿಸುವ ನಿರ್ಧಾರ ಹಿಂಪಡೆಯಲಾಗಿದೆ ಎಂದರು ರಾಜ್ಯದ ಬರ ಪ್ರವಾಹ ಪರಿಸ್ಥಿತಿ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ಉದ್ದವಿಸಿರುವ ಪರಿಸ್ಥಿತಿಯನ್ನು ಪರಾಮರ್ತಿಸಲು ಸಚಿವ ಸಂಪುಟ ಉಪ ಸಮಿತಿ ರಚಿಸಿರುವುದಕ್ಕೆ ಫಟನೋತ್ತರ ಅನುಮೋದನೆ ನೀಡಲಾಗಿದೆ

ಇದರಿಂದ ಸೌರಶಕ್ತಿ ಕ್ಷೇತ್ರದಲ್ಲಿ ಹೆಚ್ಚನ ಉತ್ಪಾದನೆಗೆ ಅವಕಾಶವಾಗಲಿದೆ ಎಂದು ಮಾಧುಸ್ವಾಮಿ ಹೇಳಿದರು

ಬ್ಯಾರೇಜ್ ನಿರ್ಮಾಣ ಪಿಕಪ್ ಡ್ಯಾಂ ಮೂಲಕ ಕನಿಷ್ಠ ಒಂದು ಟಿಎಂಸಿಯಷ್ಟು ನೀರನ್ನು ಕೆರೆಗಳಲ್ಲಿ ಹಿಡಿದಿಟ್ಟು ಅಂತರ್ಜಲ ವೃದ್ದಿಸಲು ಕ್ರಮ ಕೈಗೊಳ್ಳಲು ಸಚಿವ ಸಂಪುಟ ತೀರ್ಮಾನಿಸಿದ್ದಾಗಿ ಹೇಳಿದರು

ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರವಾಗಿದ್ದು ಆದ್ಯತೆಯ ಮೇರೆಗೆ ರಸ್ತೆ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸೂಚಿಸಿದ್ದಾರೆ ಬೆಂಗಳೂರಿನ ವಿಕಾಸಸೌಧದಲ್ಲಿ ನಡೆದ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಮತ್ತು ಹುಬ್ಬಳ್ಳ ಧಾರವಾಡ ವೃತ್ತದ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪರಿಶೀಲನಾ ಸಭೆಯ ಅಧ್ಯಕ್ಷತೆವಹಿಸಿ ಮಾತನಾಡಿದ ಅವರು ನವಲಗುಂದ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ನಿರ್ದೇತಿಸಿದರು

ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡು ಅತ್ಯುತ್ತಮ ಕೊಡುಗೆ ನೀಡಿದ ಸಾಧಕರಿಗೆ ರಾಷ್ಷಪತಿ ರಾಮನಾಥ ಕೋವಿಂದ್ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು ಮೈಸೂರಿನ ಎನ್

ನಂತರ ಮಾತನಾಡಿದ ರಾಷ್ಟಪತಿ ರಾಮನಾಥ ಕೋವಿಂದ್ ಸ್ವಚ್ಛ ಭಾರತ ಅಭಿಯಾನ ದೇಶದಲ್ಲಿ ಜನಾಂದೋಲನವಾಗಿದೆ

ಪರಿಣಾಮಕಾರಿ ಸಮುದಾಯ ಒಳಗೊಳ್ಳುವಿಕೆಗಾಗಿ ಗದಗ್ ಜಿಲ್ಲೆಗೆ ಇದಕ್ಕೂ ಮುನ್ನ ಇದೇ ಪ್ರಶಸ್ತಿಯನ್ನು

ಬಳಿಕ ಅದರ ಸಂಪರ್ಕ ತಪ್ಪಿದೆ ಏನು ನಡೆಯಿತು ಎಂಬುದನ್ನು ಅಧ್ಯಯನ ನಡೆಸಲಾಗುತ್ತಿದೆ ಎಂದು ಇಸ್ರೋ ಅಧ್ಯಕ್ಷ ಕೆ

ಬಳಿಕ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ ತೆರಳಿ ಮಾಹಿತಿ ನೀಡಿದರು ವಿಜ್ಞಾನ ಮತ್ತು ಮಾನವ ಜನಾಂಗದ ಅಭ್ಯುದಯಕ್ಕೆ ನೀವು ಉತ್ತಮ ಸೇವೆ ಸಲ್ಲಿಸುತ್ತಿದ್ದೀರಿ ನಾವು ಕಲಿಯುತ್ತಿದ್ದೇವೆ ನಮ್ಮ ಪ್ರಯತ್ನ ಮುಂದುವರಿಸೋಣ ಥೈರ್ಯದಿಂದ ಮುನ್ನುಗ್ಗೋಣ ನಾವು ಸದಾ ನಿಮ್ಮ ಜೊತೆಗೆ ಇದ್ದೇವೆ ಸಂಪರ್ಕ ಸಾಧ್ಯವಾಗಿಲ್ಲ ಆದರೆ ಭರವಸೆಯಿಂದ ನಿರೀಕ್ಷಿಸೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಸ್ತೋ ಅಧ್ಯಕ್ಷರಿಗೆ ಬೆನ್ನು ತಟ್ಟಿ ಪೋತ್ಸಾಹಿಸಿ ಅಲ್ಲಿಂದ ನಿರ್ಗಮಿಸಿದರು

ಇಸ್ತೋ ಕುರಿತು ದೇಶಕ್ಕೆ ಹೆಮ್ಮೆಯಿದೆ ನಾವೆಲ್ಲರೂ ಅಶಾಭಾವನೆ ಹೊಂದಿದ್ದೇವೆ ಎಂದು ಅವರು ಹೇಳಿದ್ದಾರೆ ಮಂಡ್ಕದ ಮೈ ಶುಗರ್ ಕಂಪನಿ ಮತ್ತು ಪಾಂಡವಪುರ ಸಕ್ಕರೆ ಕಾರ್ಖಾನೆಯನ್ನು ಪುನಃಶ್ವೇತನಗೊಳಸಲು ಕ್ರಿಯಾ ಯೋಜನೆ ರೂಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಮೈ ಶುಗರ್ ಕಂಪನಿ ಮಂಡ್ಯ ಮತ್ತು ಪಾಂಡವಪುರ ಸಕ್ಕರೆ ಕಾರ್ಖಾನೆಗಳಗೆ ಸಂಬಂಧಿಸಿದಂತೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ನಿನ್ನೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿದರು

ಚಿತ್ರದುರ್ಗ ದಾವಣಗೆರೆ ಮಧ್ಯೆ ನಿರ್ಮಿಸಲಾಗುತ್ತಿರುವ ಷಟ್ಪಥ ರಾಷ್ಟೀಯ ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಯನ್ನು ಚುರುಕುಗೊಳಿಸುವಂತೆ ದಾವಣಗೆರೆ ಸಂಸದ ಜಿ

ಬೆಂಗಳೂರಿನ ಕೇಂದ್ರ ಮರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವೃಕ್ಷ ಗಣತಿ ನಡೆಸಿ ಸಿದ್ದಪಡಿಸಿದ ವರದಿಯನ್ನು ಪಾಲಿಕೆಯ ಆಯುಕ್ತರಿಗೆ ಸಲ್ಲಿಸಿದೆ ಎಂದು ಸಂಸ್ವೆಯ ನಿರ್ದೇಶಕ ಡಾಕ್ಷರ್ ಎಂ

ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಭಾರತೀಯ ಆಡಳಿತ ಸೇವೆಗೆ ರಾಜನಾಮೆ ನೀಡಿದ್ದಾರೆ

ತಿವಕುಮಾರ್ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿದ ಹಿನ್ನೆಲೆ ಕೋಡಿಹಳ್ಳ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭೇಟಿ ನೀಡಿ ಶಿವಕುಮಾರ್ ತಾಯಿ ಗೌರಮ್ಮ ಅವರ ಕುಶಲ ವಿಚಾರಿಸಿದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಬೆಳಗಾವಿ ಜಿಲ್ಲೆ ಹಿಡಕಲ್ ಮತ್ತು ನವಿಲುತೀರ್ಥ ಜಲಾಶಯಗಳಿಂದ ಹೆಚ್ಚುವರಿ ನೀರು ಬಿಡುಗಡೆ ನದಿ ಪಾತ್ರದ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ರಾಜ್ದದಲ್ಲಿ ನೈಸರ್ಗಿಕ ವಿಪತ್ತು ಪರಾಮರ್ಶೆಗೆ ಸಚಿವ ಸಂಪುಟ ಉಪ ಸಮಿತಿ ರಚಿಸಲು ಘಟನೋತ್ತರ ಅನುಮೋದನೆ ಜೆ

ಮಂಡ್ಕದ ಮೈ ಶುಗರ್ ಕಂಪನಿ ಮತ್ತು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಪುನಃಶ್ವೇತನಕ್ಕೆ ಕ್ರಮ ಮುಖ್ಯಮಂತ್ರಿ ಭರವಸೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು